ಕುಮಾರಸ್ವಾಮಿ ನಾಳೆ ವಿಧಾನಸಭೆಯಲ್ಲಿ ತಮಗಿರುವ ಬಹುಮತ ಸಾಬೀತುಪಡಿಸಬೇಕಿದೆ

ಪಂಗಾಮಿ ಸಭಾದ್ಯಕ್ಷ ಕೆ

ಮೊದಲು ವಿಧಾನಸಭಾ ಅಧ್ಯಕ್ಷರ ಆಯ್ಲೆ ನಡೆಸಲಾಗುವುದು ಆ ಬಳಿಕ ನೂತನ ವಿಧಾನಸಭಾಧ್ಯಕ್ಷರು ಸದನದ ಮುಂದಿನ ಕಾರ್ಯಕಲಾಪಗಳನ್ನು ಕೈಗೆತ್ತಿಕೊಳ್ಳುವರು ನಾಳನ ವಿಧಾನಸಭೆಯ ಕಾರ್ಯಕಲಾಪದ ಪಟ್ಟ ನಿಗದಿಯಾಗಿದ್ದು ಅದರಲ್ಲಿ ವಿಶ್ವಾಸ ಮತ ಯಾಚನೆಯೂ ಇರುತ್ತದೆ ಸದಸ್ಯರು ದ್ವನಿ ಅಥವಾ ಕ್ಕೆಎತ್ತುವ ಮೂಲಕ ತಮ್ಮ ಮತ ಸೂಚಿಸಬಹುದಾಗಿದೆ ಎಂದು ವಿಧಾನಸಭಾ ಕಾರ್ಯದರ್ತಿ ಎಸ್ ಮೂರ್ತಿ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ

ನಾಳೆ ವಿಧಾನಸಭೆಯ ಅಧ್ಯಕ್ಷರ ಆಯ್ಕೆಯೂ ನಡೆಯಲಿದ್ದು ಕಾಂಗ್ರೆಸ್ನಿಂದ ರಮೇಶ್ ಕುಮಾರ್ ಹಾಗೂ ಬಿಜೆಪಿಯಿಂದ ಸುರೇಶ್ ಕುಮಾರ್ ಈ ಹುದ್ದೆಗೆ ಆಯ್ಲಿ ಕೋರಿ ನಾಮಪತ್ರ ಸಲ್ಲಿಸಿದ್ದಾರೆ ಸಭಾಧ್ಯಕ್ಷರ ಆಯ್ಕೆಯ ನಂತರ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ನಾಮಿ ವಿಶ್ವಾಸಮತ ಗೊತ್ತುವಳ ಮಂಡಿಸಲಿದ್ದಾರೆ ವಿಧಾನಸಭೆಯಲ್ಲಿ ಬಿಜೆಪಿಯ ಬಿ

ಯಡಿಯೂರಪ್ಪ ಪ್ರತಿಪಕ್ಷದ ನಾಯಕರಾಗಿರುತ್ತಾರೆ

ನಿವೃತ್ತರಾಗುತ್ತಿರುವ ಬಿಜೆಪಿ ಸದಸ್ಯರೆಂದರೆ ಬಿ ಜೆ ಪುಟ್ಸಸ್ವಾಮಿ ಬಿಎಸ್

ರಘುನಾಥ್ ರಾವ್ ಮಲ್ಡಾಪುರೆ ಭಾನುಪ್ರಕಾಶ್ ಸೋಮಣ್ಣ ಎಂ ದೇವಿನಮರದ್ ನಿವೃತ್ತರಾಗುತ್ತಿರುವ ಕಾಂಗ್ರೆಸ್ ಸದಸ್ಯರೆಂದರೆ ಎಂ ಆರ್ ಸೀತಾರಾಮ್ ಮೋಟಮ್ನ ಸಿ ಎಂ ಇಬ್ರಾಹಿಂ ಮತ್ತು ಕೆ ಗೋವಿಂದರಾಜ್ ಇದಲ್ಲದೆ ಜೆಡಿಎಸ್ನ ಸಯ್ಯದ್ ಮುದೀರ್ ಆಗಾ ಪಾಗೂ ಪಕ್ಷೇತರ ಬಿ

ಮುಖ್ಯಮಂತ್ರಿ ಎಚ್

ಗೃಹಕಚೇರಿ ಕೃಷ್ಣಾದಲ್ಲಿ ಈ ಭೇಟಗೆ ಅವಕಾಶವಿರುತ್ತದೆ ಎಂದು ಮುಖ್ಯಮಂತ್ರಿ ಕಚೇರಿ ಪ್ರಕಟಣೆ ತಿಳಿಸಿದೆ ರೈತರ ಸಾಲ ಮನ್ನಾ ಬಗ್ಗೆ ಕಾಂಗ್ರೆಸ್ ಮುಖಂಡರ ಜೊತೆ ಸಮಾಲೋಚಿಸಿ ಶೀಘವೇ ಈ ಬಗ್ಗೆ ನಿರ್ಧಾರ ಪ್ರಕಟಿಸುವುದಾಗಿ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಹೇಳಿದ್ದಾರೆ ಅವರು ಬೆಂಗಳೂರಿನಲ್ಲಿಂದು ಈ ವಿಷಯ ತಿಳಿಸಿ ರೈತರ ಸಾಲ ಮನ್ನಾ ವಿಚಾರವೇ ತಮ್ಮ ಮೊದಲ ಆದ್ದತೆ ಎಂದು ಹೇಳಿದರು ನಿನ್ನೆಯ ಪ್ರತಿಜ್ಞಾವಿದಿ ಕಾರ್ಯಕ್ರಮದ ವೇಳೆ ಉಂಟಾದ ಭದ್ರತಾ ಲೋಪದ ಬಗ್ಗೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿರುವುದಾಗಿ ಅವರು ತಿಳಿಸಿದರು ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ಎಚ್

ದೇವೇಗೌಡ ಅವರನ್ನು ಕುಮಾರಸ್ವಾಮಿ ಇಂದು ಭೇಟಿಯಾಗಿ ಸಮಾಲೋಚನೆ ನಡೆಸಿದರು ಮುಖ್ಯಮಂತ್ರಿಗಳು ಇಂದು ಆದಿ ಚುಂಚನಗಿರಿ ಮಠದ ನಿರ್ಮಲಾನಂದ ನಾಥ ಸ್ವಾಮೀಜಿ ಹಾಗೂ ನಂಜಾವಧೂತ ಸ್ವಾಮೀಜಿಯವರನ್ನು ಭೇಟಿಯಾಗಿದ್ದರು ಅಲ್ಲದೆ ತುಮಕೂರಿನ ಸಿದ್ದಗಂಗಾ ಮಠಕ್ಕೂ ಭೇಟಿ ನೀಡಿ ಶಿವಕುಮಾರ ಸ್ವಾಮೀಜಿಯವರ ಆಶಿರ್ವಾದ ಪಡೆದರು ರಾಜ್ಞದಲ್ಲಿ ಅಸ್ತಿತ್ವಕ್ಷೆ ಬಂದಿರುವ ಜೆಡಿಎಸ್ ಕಾಂಗ್ರೆಸ್ ಸಮಿಶ್ರ ಸರ್ಕಾರ ಹೆಚ್ಚು ಕಾಲ ಬಾಳಲಾರದು ಎಂದು ಬಿಜೆಪಿ ಮುಖಂಡ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಅವರು ಹುಬ್ಬಳ್ಳಿಯಲ್ಲಿ ಯು ಎನ್ ಐ

ಇದು ಅನುಕೂಲ ಸಿಂಧೂ ಸಂಬಂಧವೇ ಹೊರತು ರಾಜ್ಯದ ಪ್ರಗತಿಗೆ ಆಡಳಿತ ನೀಡುವ ಉದ್ದೇಶ ಹೊಂದಿಲ್ಲ ಈ ಪಕ್ಷಗಳ ನಡೆ ಪ್ರಜಾಸತ್ತೆಯ ಕೊಲೆಯಷ್ಟೇ ಎಂದು ಅವರು ಹೇಳಿದ್ದಾರೆ

ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ನೀಡಿದ ವಾಗ್ಗಾನದಂತೆ ಮುಖ್ಯಮಂತ್ರಿ ಕುಮಾರಸ್ಥಾಮಿಯವರು ಕೂಡಲೇ ಸಾಲಿ ಮನ್ನಾ ಪ್ರಕಟಿಸಬೇಕೆಂದು ಅವರು ಆಗ್ರಹಿಸಿದರು ಕೇಂದ್ರ ಆರೋಗ್ಯ ಇಲಾಖೆ ನಿಫಾ ವೈರಸ್ ನಿಯಂತ್ರಣಕ್ಕೆ ಅಗತ್ಯ ಕ್ರಮಗಳನ್ನು ಕೈಗೊಂಡಿದ್ದು ಈ ಬಗ್ಗೆ ಎಚ್ದರಿಕೆಯಿಂದ ಪರಿಶೀಲನೆ ನಡೆಸುತ್ತಿದೆ ಈ ಸಂಬಂಧ ಕೇಂದ್ರ ಆರೋಗ್ಯ ಇಲಾಖೆಯ ತಂಡ ಕೊಯಿಕೋಡ್ನ ವೈದ್ಯಕೀಯ ಕಾಲೇಜು ಚಿಕಿತ್ಸಾ ವಿಧಾನ ರೋಗ ನಿಯಂತ್ರಣ ಆರ್ನೆಕೆ ಮಾಡುವವರಿಗೆ ರಕ್ಷಣಾ ಪರಿಕರ ವ್ವವಸ್ಥೆಗಳ ಬಗ್ಗೆ ಕೇರಳದಲ್ಲಿ ವಸ್ತುಸ್ತಿತಿ ಅಧ್ಯಯನ ನಡೆಸಿತು